ಭಾಷಣ ಮಾಡಿರುವುದು ಮಾದರಿ ನೀತಿ ಸಂಹಿತೆ ಉಲ್ಲಂಘನೆಯಾಗುವುದಿಲ್ಲ ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟನೆ

ಕೊರಿಯಾ ಹಣಾಹಣೆ

ಪ್ರಧಾನಿ ನರೇಂದ್ರ ಮೋದಿ ಅವರು ಈಶಾನ್ಯ ರಾಜ್ಲಗಳಾದ ಅರುಣಾಚಲ ಪ್ರದೇಶ ಮತ್ತು ಅಸ್ವಾಂಗೆ ಭೇಟ ನೀಡಿದ್ದು ಚುನಾವಣಾ ರ್ನಾಲಿಗಳಲ್ಲಿ ಭಾಷಣ ಮಾಡಲಿದ್ದಾರೆ ಪ್ರಸ್ತುತ ಅವರು ಅರುಣಾಚಲ ಪ್ರದೇಶದ ವೆಸ್ಟ್ ಸಿಯಾಂಗ್ ಜಿಲ್ಲೆಯ ಅಲೋ ಎಂಬಲ್ಲಿ ಚುನಾವಣಾ ರ್್ಾಲಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ ಅರುಣಾಚಲ ಪ್ರದೇಶ ಪಶ್ಲಿಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರಲಿದೆ ಬಿಜೆಪಿ ಹಿರಿಯ ನಾಯಕ ಹಾಗೂ ಕೇಂದ್ರ ಸಚಿವ ಕಿರಣ್ ರಿಜಿಜೂ ಕಾಂಗ್ರೆಸ್ ನಾಯಕ ಮಾಜಿ ಮುಖ್ಯಮಂತ್ರಿ ನಬಂ ತುಕಿ ಸೇರಿದಂತೆ ಏಳು ಅಭ್ಯರ್ಥಿಗಳು ಈ ಕಣದಲ್ಲಿದ್ದಾರೆ

ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಅಸ್ವಾಂನ ಮೊರಾನ್ ಮತ್ತು ಗೋಹ್ಪುರ್ ಎಂಬಲ್ಲಿ ಪ್ರಧಾನಮಂತ್ರಿ ಎರಡು ರ್ನಾಲಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ಮತ್ತು ಪಕ್ಷದ ಶ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಗಾಂಧಿ ಪಕ್ಷದ ಅಭ್ವರ್ಥಿಗಳ ಪರವಾಗಿ ಏಪ್ರಿಲ್ ಮೊದಲ ವಾರದಲ್ಲಿ ಅಸ್ಸಾಂನಲ್ಲಿ ಚುನಾವಣಾ ಶ್ರಚಾರಕ್ಕೆ ಚಾಲನೆ ನೀಡಲಿದ್ದಾರೆ ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಗುಜರಾತಿನ ಗಾಂಧಿನಗರ ಲೋಕಸಭಾ ಕ್ಷೇತ್ರದಿಂದ ಇಂದು ನಾಮಪತ್ರ ಸಲ್ಲಿಸಲಿದ್ದಾರೆ

ಬಿಹಾರದಲ್ಲಿ ಇಬ್ಬರು ನಾಮಪತ್ರ ಹಿಂಪಡೆದಿದ್ದು

ಮಾಜಿ ಪ್ರಧಾನಿ ಎಚ್

ದೇವೇಗೌಡ ತುಮಕೂರು ಕ್ಷೇತ್ರದಿಂದ ಅವರ ಮೊಮಕ್ಷಳಾದ ಪ್ರಜ್ವಲ್ ರೇವಣ್ಣ ಹಾಸನದಿಂದ ಮತ್ತು ನಿಖಿಲ್ ಕುಮಾರಸ್ವಾಮಿ ಮಂಡ್ಕ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದಾರೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಕೇಂದ್ರ ಸಚಿವ ಸದಾನಂದಗೌಡ ಕಾಂಗ್ರೆಸ್ ಹಿರಿಯ ನಾಯಕರಾದ ವೀರಪ್ಪಮೊಯ್ಲಿ ಚಿಕ್ಕಬಳ್ಣಾಮರ ಕ್ಷೇತ್ರದಿಂದ ಬಿ

ಹರಿಪ್ರಸಾದ್ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಕಣದಲ್ಲಿದ್ದಾರೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗ್ರಾಮೀಣಾಭಿವೃದ್ಧಿ ಸಚಿವ ಕೃಷ್ಣಭೈರೇಗೌಡ ಸ್ಪರ್ಧಿಸುತ್ತಿದ್ದಾರೆ

ಈ ಬಾರಿಯ ಸಾರ್ವತ್ರಿಕ ಲೋಕಸಭೆ ಚುನಾವಣೆ ಏಳು ಹಂತಗಳಲ್ಲಿ ನಡೆಯಲಿದೆ

ಮಾದರಿ ನೀತಿ ಸಂಹಿತೆಯ ನಿಯಮಗಳನ್ನು ಪ್ರಧಾನಮಂತ್ರಿ ಭಾಷಣದಲ್ಲಿ ಉಲ್ಲಂಘಿಸಿಲ್ಲವೆಂಬ ಅಧಿಕಾರಿಗಳಿ ಸಮಿತಿ ವರದಿ ಆಧರಿಸಿ ಆಯೋಗ ಈ ನಿರ್ಧಾರ ಕ್ಲೆಗೊಂಡಿದೆ ಭಾರತ ಬುಧವಾರ ಉಪಗ್ರಹ ನಿರೋಧ ಕ್ಷಿಪಣಿಯನ್ನು ಬಾಹ್ಲಾಕಾಶದಲ್ಲಿ ಅತ್ಯಂತ ಯಶಸ್ವಿಯಾಗಿ ಪರೀಕ್ಷೆ ನಡೆಸಿ ತನ್ನ ಸಾಮರ್ಥ್ನ ಪ್ರದರ್ಶಿಸಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಷಯವನ್ನು ರಾಷ್ಷೀಯ ವಾಹಿನಿಗಳು ದೂರದರ್ಶನ ರೇಡಿಯೋ ಮತ್ತು ಸಾಮಾಜಿಕ ಜಾಲ ಮಾಧ್ಯಮಗಳ ಮೂಲಕ ಪ್ರಕಟಿಸಿ ಆ ಅಸ್ತ ಹೊಂದಿರುವ ವಿಶ್ವದ ನಾಲ್ಲನೇ ರಾಷ್ಷ ಭಾರತವಾಗಿದೆ ಎಂದು ಹೇಳಿದ್ದರು

ಹಲವು ಪ್ರತಿಪಕ್ಷಗಳು ಇದು ಚುನಾವಣಾ ಮಾದರಿ ನೀತಿ ಸಂಹಿತೆಯ ಉಲ್ಲಂಘನೆ ಎಂದು ಆರೋಪಿಸಿ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದವು ಬೆಂಗಳೂರಿನ ಆದಾಯ ತೆರಿಗೆ ಕಚೇರಿ ಎದುರು ಜೆಡಿಎಸ್ ನಡೆಸಿದ ಪ್ರತಿಭಟನೆಗೆ ಕ್ಕೆಜೋಡಿಸುವ ಮೂಲಕ ಯುಪಿಎ ಭ್ರಷ್ಲಾಚಾರವನ್ನು ಒಂದು ವಿಷಯವಾಗಿ ತೆಗೆದುಕೊಂಡಿದೆ ಎಂದು ಬಿಜೆಪಿ ಹಿರಿಯ ನಾಯಕ ಅರುಣ್ ಜೇಟ್ಲ ಟೀಕಿಸಿದ್ದಾರೆ ಅವರು ಫೇಸ್ಬುಕ್ ಮೂಲಕ ಯಾವುದೇ ರಾಜಕೀಯ ವ್ಯಕ್ತಿಗಳು ಸಚಿವರು ಸಂಸದರ ಮನೆ ಮೇಲೆ ದಾಳಿ ನಡೆದಿರಲಿಲ್ಲ ಅಲ್ಲಿ ಯಾವ ರಾಜಕೀಯ ಉದ್ಲೇಶವೂ ಇರಲಿಲ್ಲ ಅಕ್ರಮ ಆಸ್ತಿ ಹೊಂದಿರುವವರ ಪರವಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಧ್ವನಿ ಎತ್ತಿರುವುದು ಸಂಶಯ ಉಂಟು ಮಾಡಿದೆ ಎಂದು ಹೇಳಿದ್ದಾರೆ

ನೀಡುವ ಚಟುವಟಿಕೆಗಳ ಮೇಲೆ ಸಮಗ್ರ ಕ್ರಮ ಮತ್ತು ನಿಗಾ ಇಡಲು ಕೇಂದ್ರ ಸರ್ಕಾರ ಬಹು ಆಯಾಮದ ನಿಗಾ ಸಮಿತಿಯನ್ನು ಸ್ವಾಪಿಸಿದೆ ಈ ತಂಡದಲ್ಲಿ ಜಮ್ನು ಮತ್ತು ಕಾಶ್ನೀರ ಪೊಲೀಸ್ ಗುಪ್ತಚರ ವಿಭಾಗ ಸಿಬಿಐ ಎನ್ಐಎ ಮತ್ತು ಆದಾಯ ತೆರಿಗೆ ಇಲಾಖೆ ಪ್ರತಿನಿಧಿಗಳು ಇರಲಿದ್ದಾರೆ ಅಧಿಕೃತ ಆದೇಶ ಪ್ರಕಾರ ಜಮ್ಲು ಕಾಶ್ಲೀರ ಪೊಲೀಸ್ನ ಸಿಐಡಿ ವಿಭಾಗದ ಎಡಿಜಿಪಿ ಪ್ರತಿವಾರ ಇದರ ಸಭೆ ನಡೆಸಿ ಕ್ರಮ ಕೈಗೊಂಡ ವರದಿಗಳನ್ನು ನಿರಂತರವಾಗಿ ಸಲ್ಲಿಸಲಿದ್ದಾರೆ

ಭಾರತ ಮತ್ತು ಅಮೆರಿಕದ ಅಧಿಕಾರಿಗಳು ವಾಷಿಂಗ್ಟನ್ನಲ್ಲಿ ನಿನ್ನೆ

ಭಯೋತ್ಪಾದನಾ ನಿಗ್ರಹ ಜಂಟಿ ಕಾರ್ಯಕಾರಿ ಸಮಿತಿ ಅಂತಾರಾಷ್ಟೀಯ ಭಯೋತ್ಪಾದನಾ ಸಂಘಟನೆಗಳು ಒಡ್ಡುತ್ತಿರುವ ಅಪಾಯಗಳು ಮತ್ತು ದಕ್ಷಿಣ ಏಷ್ಯಾ ಪ್ರಾಂತ್ಯದಲ್ಲಿ ಗಡಿಯಾಚೆಯಿಂದ ನಡೆಯುತ್ತಿರುವ ಭಯೋತ್ಪಾದನಾ ಕೃತ್ವಗಳ ಬಗ್ಗೆ ಮಾಹಿತಿ ವಿನಿಮಯ ಮಾಡಿಕೊಂಡವು

ಸಂಸ್ಟತಿ ರಾಯಭಾರಿಗಳ ನಡುವಿನ ವೀಸಾ ವಿನಾಯಿತಿ ರಾಜತಾಂತ್ರಿಕ ವಿನಿಮಯ ಗಣಿಗಾರಿಕೆ ಬಾಹ್ಯಾಕಾಶ ಸಾಂಪ್ರದಾಯಿಕ ವೈದ್ಯಪದ್ಧತಿ ಮಾಹಿತಿ ತಂತ್ರಜ್ಞಾನ ಶ್ರೇಷ್ಠತಾ ಕೇಂದ್ರ ಸ್ನಾಪನೆ ಮುಂತಾದ ಕ್ಷೇತ್ರಗಳಲ್ಲಿ ಸಹಿ ಹಾಕಲಾಗಿದೆ

ರಾಷ್ಷಪತಿಯವರು ದ್ವಿಪಕ್ಷೀಯ ಪ್ರಾದೇಶಿಕ ಮತ್ತು ಬಹುಕ್ಷೇತ್ರಗಳಿಗೆ ಸಂಬಂಧಿಸಿ ಬೊಲಿವಿಯಾ ಅಧ್ಲಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದ್ದಾರೆ ಭಯೋತ್ವಾದಕರಿಗೆ ಹಣಕಾಸು ನೆರವು ನೀಡುವುದನ್ನು ತಡೆಯಲು ವಿಶ್ವಸಂಸ್ಥೆಯ ಭದ್ರತಾ ಮಂಡಳ ನಿರ್ಣಯ ಅಂಗೀಕರಿಸಿರುವುದನ್ನು ಭಾರತ ಸ್ವಾಗತಿಸಿದೆ ಜಾಗತಿಕ ಮಟ್ಟದಲ್ಲಿ ಹಣಕಾಸು ಕಾರ್ಯಪಡೆ ರಚಿಸಲು ನಿರ್ಣಯದಲ್ಲಿ ತೀರ್ಮಾನ ಕೈಗೊಂಡಿರುವುದನ್ನು ಸ್ವಾಗತಿಸಿದ ವಿಶ್ವಸಂಸ್ವೆಯಲ್ಲಿ ಭಾರತದ ಶಾಶ್ವತ ಪ್ರತಿನಿಧಿಯಾಗಿರುವ ಸಯ್ಯದ್ ಅಕ್ಷರುದ್ದೀನ್ ಭಯೋತ್ಪಾದಕರಿಗಾಗಿ ಕ್ಷಮೆಯಾಚಿಸುವ ದೇಶಗಳು ತಮ್ಮ ಕಾರ್ಯಗಳು ಮತ್ತು ನಿಷ್ಠಿಯತೆಯನ್ನು ಸಮರ್ಥಿಸಿಕೊಳ್ಳಲು ನೆಪ ಒದಗಿಸುವುದನ್ನು ಮುಂದುವರಿಸುತ್ತದೆ ಎಂದು ಹೇಳಿದರು ಶ್ಚಾಮ್ಜಿ ಕೃಷ್ಣ ವರ್ಮ ಅವರ ಪುಣ್ಜ ತಿಥಿ ಅಂಗವಾಗಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರನ್ನು ಇಂದು ಸ್ಥರಿಸಿದ್ದಾರೆ ವರ್ಮ ತಮ್ಮ ಸಂಪೂರ್ಣ ಜೀವನವನ್ನು ಸ್ವಾತಂತ್ರ್ಕಕ್ಕಾಗಿ ಮುಡಿಪಾಗಿಟ್ಟಿದ್ದರು ಮತ್ತು ಬರುವ ತಲೆಮಾರುಗಳಿಗೆ ಅವರು ಸದಾ ಸ್ಪೂರ್ತಿದಾಯಕರಾಗಿದ್ದಾರೆ ಎಂದು ಪ್ರಧಾನಿ ಅವರು ತಮ್ನ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ

ಸುಮೀತ್ ರೆಡ್ಡಿ ಅವರು ನವದೆಯಲಿಯಲ್ಲಿ ನಡೆಯುತ್ತಿರುವ ಭಾರತ ಮುಕ್ತ ಬ್ಲಾಡ್ಸಿಂಟನ್ ಟೂರ್ನಿಯಲ್ಲಿ ಸೆಮಿಫೈನಲ್ಲ್ ಪ್ರವೇಶಿಸಿದ್ದಾರೆ ವಿಶ್ವ ರ್ಹಾಂಕಿಂಗ್ನಲ್ಲಿ ಆರನೇ ಶ್ರೇಯಾಂಕದಿಿಂಧು ಇಂದು ನಡೆಯಲಿರುವ ಸೆಮಿಫೈನಲ್ಲ್ ಪಂದ್ಯದಲಿ ಎರಡನೇ ರ್ಹಾಂಕಿಂಗ್ನಲ್ಲಿರುವ ಚೀನಾದ ಹಿ ಬಿಂಗ್ಜಿಯೋ ಅವರನ್ನು ಎದುರಿಸಲಿದ್ದಾರೆ ಶ್ರೀಕಾಂತ್ ಹುಯಾಂಗ್ ಯೂಕ್ಷಿಯಾಂಗ್ ಅವರೊಂದಿಗೆ ಮತ್ತು ಕಶ್ಲಪ್ ಡೆನ್ನಾರ್ಕ್ನ ವಿಕ್ಲೋರ್ ಅಕ್ಷೆಲ್ಸೆನ್ ವಿರುದ್ಧ ಸೆಣೆಸಲಿದ್ದಾರೆ